ಎಸ್

ಉನ್ನತ ಶಿಕ್ಷಣ ಮಾಹಿತಿ ತಂತ್ರಜ್ಞಾನ ಜೈವಿಕ ತಂತ್ರಜ್ಞಾನ ವಿಜ್ಞಾನ ಮತ್ತು ತಂತ್ರಜ್ಞಾನ ವೈದ್ಯಕೀಯ ಶಿಕ್ಷಣ ಕೃಷಿ ಸಾರಿಗೆ ಶೋಟಗಾರಿಕೆ ಮತ್ತು ರೇಷ್ಮೆ ವಸತಿ ಕಂದಾಯ ಹಾಗೂ ಪೌರಾಡಳಿತ ಮತ್ತು ಸ್ಥಳೀಯ ಸಂಸ್ಥೆಗಳ ಇಲಾಖೆಗಳ ಮುಖ್ಯಸ್ವರೊಂದಿಗೆ ಆಯವ್ಯಯ ಪೂರ್ವಭಾವಿ ಸಭೆ ನಡೆಸಿದರು ಪಣದ ಕ್ರೋಢಿಕರಣ ಸೇರಿದಂತೆ ಬಜೆಟ್ನ ಕಾರ್ಯಯೋಜನೆಗಳ ಕುರಿತು ಅವರು ಹಿರಿಯ ಅಧಿಕಾರಿಗಳಿಂದು ಮಾಹಿತಿ ಪಡೆದರು

ಮಾಧುಸ್ವಾಮಿ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು

ಇದನ್ನು ತಡೆದಿದ್ದರೆ ಎರಡು ವರ್ಷಗಳ ಕಾಲ ರಾಜ್ಯಕ್ಕೆ ಅನುಕೂಲವಾಗುತ್ತಿತ್ತು ಈ ಹಿನ್ನಲೆ ಎಲ್ಲೆಡೆ ಸಮಾನಾಂತರ ಜಲಾಶಯ ನಿರ್ಮಾಣ ಮಾಡಿ ನೀರು ಮೋಲಾಗುವುದಕ್ಕೆ ಕಡಿವಾಣ ಹಾಕಲು ಯತ್ನಿಸಲಾಗುವುದು ಎಂದರು ಕೆರೆಗಳಿಂದ ತೆಗೆಯುವ ಪೂಳು ಮಣ್ಣನ್ನು ರಾಷ್ವೀಯ ಹೆದ್ದಾರಿಗಳ ನಿರ್ಮಾಣಕ್ಕೆ ಉಚಿತವಾಗಿ ಬಳಸಲು ಅನುಮತಿ ನೀಡಲಾಗಿದೆ ಎಂದು ಸಚಿವ ಮಾಧುಸ್ವಾಮಿ ತಿಳಿಸಿದರು

ಈ ಬಗ್ಗೆ ಆತಂಕ ಬೇಡ ಎಂದು ಆರೋಗ್ಯ ಸಚಿವ ಬಿತ್ರೀರಾಮುಲು ಹೇಳಿದ್ದಾರೆ ಮೈಸೂರಿನಲ್ಲಿ ನಿನ್ನೆ ಈ ಕುರಿತು ಮಾಹಿತಿ ನೀಡಿದ ಅವರು ರಾಜ್ಯದಲ್ಲಿ ಕೊರೊನ್ ವೈರಸ್ ಪರಡದಂತೆ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು

ಉಳಿದವರ ರಕ್ತ ಪರೀಕ್ಷೆ ನಡೆಯುತ್ತಿದೆ ಅವರಲ್ಲಿಯೂ ಸಹ ನೆಗೆಟಿವ್ ಬರುವ ವಿಶ್ವಾಸವಿದೆ ಎಂದರು ಆತಂಕ ಪುಟ್ವಿಸಿರುವ ಕೊರೊನ್ ವೈರಸ್ ಶಂಕೆ ಹಿನ್ನೆಲೆ ರಾಜ್ಯದ ಎಲ್ಲಾ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಪತ್ತು ಹಾಸಿಗೆಯುಳ್ಳ ವಾರ್ಡ್ಗಳನ್ನ ಕೋರೋನಾ ಶಂಕಿತರ ಚಿಕಿತ್ಸೆಗೆ ಮೀಸಲಿಡಲಾಗಿದೆ ಎಂದು ಹೇಳಿದರು ಅಗತ್ತ ಬಿದ್ದಲ್ಲಿ ಹೊರದೇಶದಿಂದ ಚಿಷದಿ ತರಿಸಲು ರೋಗಿಗಳ ಚಿಕಿತ್ಸಾ ವೆಚ್ಚ ಬರಿಸಲು ಸರ್ಕಾರ ಸಿದ್ದವಿದೆ ಎಂದು ಸಚಿವ ಶ್ರೀರಾಮುಲು ಹೇಳಿದರು

ರಾಮನಗದಲ್ಲಿ ನಿನ್ನೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಈ ಕ್ರಮದಿಂದಾಗಿ ರಾಜ್ಯದ ಆಡಳಿತದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗಲಿದೆ ಯಾವುದೇ ಕಾಮಗಾರಿಗಳನ್ನು ಕೈಗೊಳ್ಳಲು ಇದರಿಂದ ಅಸಾಧ್ಯವಾಗಲಿದೆ ಎಂದರು

ಇದೀಗ ರಾಜ್ಯ ಖಜಾನೆಯಲ್ಲಿ ಪಣವಿಲ್ಲದ ಕಾರಣ ನೀಡಿ ಅದನ್ನು ಸ್ವಗಿತಗೊಳಿಸಿದೆ ಎಂದು ಕುಮಾರಸ್ವಾಮಿ ಹೇಳಿದರು

ಮುನ್ನೆಚ್ಚರಿಕೆ ಕ್ರಮಗಳ ಪರಾಮರ್ತೆಗೆ ಕೇಂದ್ರ ಸರ್ಕಾರ ಕಾರ್ಯಪಡೆ ರಚಿಸಿದೆ ಕೇಂದ್ರ ಆರೋಗ್ಯ ಸಚಿವಡಾ ಪರ್ಷವರ್ಧನ್ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಕಿಶನ್ರೆಡ್ಡಿ ನಾಗರಿಕ ವಿಮಾನಯಾನ ಸಚಿವಹರ್ದೀಪ್ಸಿಂಗ್ ಮರಿ ಕಾರ್ಯಪಡೆಯ ಸದಸ್ಕರಾಗಿದ್ದಾರೆ ಅನಗತ್ಯವಾಗಿ ಚೀನಾಕ್ಕೆ ಪ್ರಯಾಣ ಕ್ರೆಗೊಳ್ಳುವುದನ್ನು ಮುಂದೂಡುವಂತೆ ಭಾರತೀಯ ನಾಗರಿಕರಿಗೆ ಕೇಂದ್ರ ಸರ್ಕಾರಸಲಹೆ ನೀಡಿದೆ ಈ ಮಧ್ಯೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಪತ್ರ ಬರೆದಿರುವ ಕೇಂದ್ರ ಸರ್ಕಾರ ಕೊರೋನಾ ಸೋಂಕು ಪರಡದಂತೆ ತೀವ್ರ ಮುನ್ನೆಚ್ಚರಿಕೆ ಕ್ರಮಗಳನ್ನುಕೈಗೊಳ್ಳಬೇಕು ಎಂದು ಸೂಚಿಸಿದೆ ಕೊರೋನಾವೈರಾಣು ಸೋಂಕಿನಮೂರನೇ ಪ್ರಕರಣಕೇರಳದಲ್ಲಿ ವರದಿಯಾಗಿದ್ದು ಕೇರಳದ ಗಡಿಗೆ ಹೊಂದಿಕೊಂಡಿರುವ ಜಿಲ್ಲೆಗಳಲ್ಲಿ ರಾಜ್ಯ ಸರ್ಕಾರ ಕಟ್ಟಿಚ್ವರ ಘೋಷಿಸಿದೆ ಕೊಡಗು ಮಂಗಳೂರುಚಾಮರಾಜನಗರ ಮತ್ತು ಮ್ನೆಸೂರು ಜಿಲ್ಲಾಡಳಿತಗಳು ಶಂಕಿತ ಪ್ರಕರಣಗಳ ಮೇಲೆ ತೀವ್ರ ನಿಗಾ ಇರಿಸಿವೆ ಯಾವುದಾದರೂ ಸೋಂಕಿನ ಪ್ರಕರಣಗಳು ವರದಿಯಾದಲ್ಲಿ ಕರ್ನಾಟಕ ರಾಜ್ಯ ನಿಗಾ ಫಟಕಕ್ಕೆ ತಕ್ಷಣ ಮಾಹಿತಿ ನೀಡುವಂತೆ ಜಿಲ್ಲಾಡಳಿತಗಳಿಗೆ ಸೂಚನೆ ನೀಡಲಾಗಿದೆ ಎಂದು ರಾಜ್ಜ ಆರೋಗ್ನ ಮತ್ತು ಕುಟುಂಬ ಕಲ್ಯಾಣಇಲಾಖೆ ತಿಳಿಸಿದೆ

ಕೇರಳದಲ್ಲಿ ಕೊರೋನಾ ವೈರಾಣು ಸೊಂಕಿನ ಮೂರನೆಯ ಪ್ರಕರಣ ರಾಜ್ಯದ ಗಡಿಯಲ್ಲಿನ ಕಾಸರಗೋಡಿನಲ್ಲಿ ಪತ್ತೆಯಾಗಿದ್ದು ಸೋಂಕಿತ ವ್ಯಕ್ತಿಗೆ ಪ್ರತ್ಯೇಕ ವಾರ್ಡ್ನಲ್ಲಿ ಚಿಕಿತ್ಸೆಆರಂಭಿಸಲಾಗಿದೆ ಮೊದಲ ಎರಡು ಪ್ರಕರಣಗಳ ಸೋಂಕಿತರಆರೋಗ್ಯ ಸ್ವಿತಿ ಸ್ವಿರವಾಗಿದೆ ಎಂದು ವರದಿಯಾಗಿದೆ

ಮೂರು ವರ್ಷಗಳಲ್ಲಿ ಕಾಮಗಾರಿ ಪೂರ್ಣಗೊಳ್ಳಲಿದೆ ಉಪ ಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಶಿಲಾನ್ಯಾಸ ನೆರವೇರಿಸಿದರು ವಿಧಾನಸಭೆಯ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು

ಮೂರು ದಿನಗಳ ಕಾಲ ಶಾಲೆ ಕಾಲೇಜು ಹಾಗೂ ವಿಶ್ವವಿದ್ಯಾಲಯಗಳಿಗೆ ರಜೆ ಫೋಷಿಸಲಾಗಿದೆ ಕಲಬುರಗಿಯಲ್ಲಿ ನಿನ್ನೆ ಈ ವಿಷಯ ತಿಳಿಸಿದ ಜಿಲ್ಲಾಧಿಕಾರಿ ಶರತ್

ಜಿಲ್ಲೆಯ ಎಲ್ಲಾ ಶಾಲಾ ಕಾಲೇಜುಗಳ ಉಪನ್ಯಾಸಕರು ಶಿಕ್ಷಕರು ಹಾಗೂ ಮಕ್ಕಳು ಈ ಸಮ್ಮೇಳನದಲ್ಲಿ ಭಾಗವಹಿಸಲು ಅನುಕೂಲವಾಗಲು ರಜೆ ಘೋಷಿಸಲಾಗಿದೆ ಎಂದು ತಿಳಿಸಿದ್ದಾರೆ

ಮಂಜುನಾಥ ತಿಳಿಸಿದ್ದಾರೆ

ಇದಕ್ಕೆ ಅವರು ಕೊಟ್ಟಿರುವ ಕಾರಣಗಳು ಈಗಾಗಲೇ ಲೋಕಸಭೆಯಲ್ಲಿ ಉರ್ಜಿತಗೊಂಡಿವೆ ಎಂದು ಮಾಹಿತಿ ನೀಡಿದರು ವಿವಾದ ಕುರಿತು ನ್ಯಾಯಾಲಯದಲ್ಲಿ ವಿಚಾರಣೆ ಬಂದಾಗ ರಾಜ್ಯ ಸರ್ಕಾರ ಸೂಕ್ತ ನ್ಯಾಯವಾದಿಗಳನ್ನು ನೇಮಿಸಿ ರಾಜ್ಜದ ಪರವಾಗಿ ವಾದ ಮಂಡಿಸಲಿದೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಬಯಸಿದರೆ ಶೀಘವೇ ಸುಪ್ರೀಂ ಕೋರ್ಟನಲ್ಲಿ ಮಧ್ಯಂತರ ಅರ್ಜಿ ಸಲ್ಲಿಸಿ ಮಹಾರಾಷ್ಷದ ನಾಯಕರು ರಾಜ್ಯಕ್ಕೆ ಬಂದು ಗಡಿ ವಿವಾದ ಕುರಿತು ಹೇಳಿಕೆ ನೀಡದಂತೆ ತಡೆ ಕೋರಬಹುದು ಎಂದು ಹೇಳಿದರು

ಪಬ್ಬವನ್ನು ಯಶಸ್ವಿಗೊಳಿಸಲು ಅಗತ್ವ ಸಿದ್ದತೆಗಳನ್ನು ಆರಂಭಿಸಬೇಕು ಎಂದು ಶಾಸಕ ಅಮ್ಬತ ದೇಸಾಯಿ ಸೂಚಿಸಿದ್ದಾರೆ ಧಾರವಾಡದಲ್ಲಿ ನಿನ್ನೆ ಕುಸ್ತಿ ಪಬ್ಬ ಆಯೋಜನೆ ಮೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು ಕುಸ್ತಿ ಪಬ್ಲದಲ್ಲಿ ಪೆಸರಾಂತ ಅಂತಾರಾಷ್ಷೀಯ ಮಟ್ಟದ ಕುತ್ತಿಪಟುಗಳಾದ ಸಾಕ್ಷಿ ಮಲ್ಲಿಕ್ ಮತ್ತು ಕರ್ತಾರ್ ಸಿಂಗ್ ಸೇರಿದಂತೆ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಕುಸ್ತಿಪಟುಗಳು ತರಬೇತಿದಾರರು ಭಾಗವಹಿಸಲಿದ್ದಾರೆ ವಿವಿಧ ಸಮಿತಿಗಳಲ್ಲಿರುವ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಮನ್ವಯತೆಯಿಂದ ನೀಡಿರುವ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಎಂದು ತಿಳಿಸಿದರು

ಮುಂದಿನ ದಿನಗಳಲ್ಲಿ ಉದ್ಯೋಗಾವಕಾಶ ಮತ್ತಷ್ಟು ಏರಿಕೆಯಾಗಲಿದೆ ಎಂದು ಕೇಂದ್ರ ಕೌಶಲ್ಕಾಣಿವೃದ್ಧಿ ಮತ್ತು ಉದ್ಯಮಶೀಲತೆ ಖಾತೆ ಸಚಿವ ಡಾಕ್ಷರ್ ಮಹೇಂದ್ರನಾಥ್ ಪಾಂಡೆ ಹೇಳಿದ್ದಾರೆ

ಎಲ್ಲಾ ರಾಜ್ಯಗಳೊಂದಿಗೆ ಚರ್ಜಿಸಿ ಕೌಶಲ ತರಬೇತಿ ರೂಮರೇಷೆ ಸಿದ್ದಗೊಳಿಸಲಾಗುತ್ತಿದೆ ಎಂದರು

ಇದಲ್ಲದೇ ವೃತ್ತಿತರ ಮತ್ತು ತಾಂತ್ರಿಕ ತರಬೇತಿ ನೀಡಲು ಜನಶಿಕ್ಷಣ ಸಂಸ್ಥೆಗಳನ್ನು ಸ್ವಾಪಿಸಲಾಗುತ್ತಿದೆ ಎಂದು ತಿಳಿಸಿದರು

ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಸಮ್ಮೇಳನ ಉದ್ವಾಟಿಸಲಿದ್ದಾರೆ

ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಪ್ರಮಾಣವಚನ ಬೋಧಿಸಿದರು